ಆಹಾರ ಧಾನ್ಯಗಳನ್ನು ತ್ವರಿತಗಳಿಯಲ್ಲಿ ಎತ್ತುವಳಿ ಮಾಡಲು ರಾಜ್ಯಗಳೊಂದಿಗೆ ಸಮನ್ವಯ ಸಾಧಿಸುವಂತೆ ಭಾರತೀಯ ಆಹಾರ ನಿಗಮಕ್ಕೆ ಆಹಾರ ಮತ್ತು ಗ್ರಾಪಕ ವ್ವವಹಾರಗಳ ಸಚಿವ ರಾಮವಿಲಾಸ್ ಪಾಸ್ವಾನ್ ಸೂಜನೆ ನೀಡಿದ್ದಾರೆ ಈ ಸಂಬಂಧ ಸಚಿವ ಪಾಸ್ವಾನ್ ಆಹಾರಧಾನ್ಯಗಳ ಸಂಗ್ರಹ ಪಾಗೂ ಪೂರೈಕೆ ಸಂಬಂಧಿಸಿದಂತೆ ಭಾರತೀಯ ಆಹಾರ ನಿಗಮದ ವಲಯಗಳ ಕಾರ್ಯಕಾರಿ ನಿರ್ದೇಶಕರು ಪಾಗೂ ಪ್ರಾದೇಶಿಕ ಪ್ರಧಾನ ವ್ಯವಸ್ಥಾಪಕರೊಂದಿಗೆ ನನ್ನ ಎಡಿಯೋ ಕಾನ್ಸರೆನ್ಸ್ ಮೂಲಕ ಪರಾಮರ್ಶಾ ಸಭೆ ನಡೆಸಿದರು

ಈ ಆಹಾರಧಾನ್ಯಗಳ ಪೈಕಿ ರಾಜ್ಯಗಳು ಈವರೆಗೆ ಸುಮಾರು ಲಕ್ಷ ಮೆಟ್ರಕ್ಟನ್ ಆಹಾರಧಾನ್ಯ ಎತ್ತವಳ ಮಾಡಿವೆ ಎಂದು ಎಫ್ಸಿಐ ಸಭೆಗೆ ಮಾಹಿತಿ ನೀಡಿತು

ಆದರೆ ಒಡಿತಾ ಸರ್ಕಾರ ಅಪಾರಧಾನ್ವಗಳ ಅಗತ್ಯಕೆ ಬಗ್ಗೆ ಈವರೆಗೆ ಯಾವುದೇ ಕೋರಕೆ ಸಲ್ಲಿಸಿಲ್ಲ ಎಂದು ಸಚಿವ ಪಾಸ್ವಾನ್ ವಿವರಿಸಿದ್ದಾರೆ ಆತ್ಪರ್ಧರ್ ಭಾರತ್ ಪ್ಯಾಕೇಜ್ನಡಿ ನಿಲುಗಡೆಗೊಂಡಿರುವ ವಲಸೆ ಕಾರ್ಮಿಕರಿಗೆ ಪಂಚಿಕೆ ಮಾಡಲಾಗಿರುವ ಆಪಾರಧಾನ್ಯಗಳ ಬಗ್ಗೆ ಸಚಿವರು ಸಭೆಯಲ್ಲಿ ಮಾಹಿತಿ ಪಡೆದುಕೊಂಡರು ಲಾಕ್ಡೌನ್ ಸಂದರ್ಭದಲ್ಲಿ ದೇಶಾದ್ಯಂತ ಬಡವರಿಗೆ ಆಹಾರಧಾನ್ಯ ಒದಗಿಸುವಲ್ಲಿ ಭಾರತೀಯ ಆಹಾರ ನಿಗಮ ವಹಿಸಿದ ಪಾತ್ರವನ್ನು ಪ್ರಶಂಸಿರುವ ಸಚಿವರು ಆಪಾರ ಧಾನ್ಯಗಳ ರವಾನೆ ಪ್ರಮಾಣ ಸಾರ್ವಕಾಲಿಕ ದಾಖಲೆಯಾಗಿದೆ ಎಂದು ಪೇಳಿದ್ದಾರೆ

ರಾಜ್ಯ ಸರ್ಕಾರಗಳ ಎಲ್ಲಾ ಮನವಿಗಳನ್ನು ಸ್ವೀಕರಿಸಿ ಎಶೇಷ ರೈಲುಗಳನ್ನು ಓಡಿಸಲಾಗಿದೆ ಅಲ್ಲದೇ ಕಾರ್ಮಿಕರನ್ನು ಅವರ ಊರುಗಳಿಗೆ ತಲುಪಿಸಲು ಅಗತ್ತವಿರುವಷ್ಟು ರೈಲುಗಳನ್ನು ಓಡಿಸಲು ರೈಲ್ವೆ ಸಿದ್ಧವಾಗಿದೆ ಪ್ರಯಾಣಿಕರ ಸುರಕ್ಷತೆಗೆ ಅಕಿ ಹೆಚ್ಚಿನ ಆದ್ಧತೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರಮಿಕ್ ರೈಲುಗಳಿಗೆ ವಿಶೇಷ ಶಿಷ್ಟಾಚಾರಗಳನ್ನು ರೂಪಿಸಲಾಗಿದೆ ರಾಜ್ಯ ಸರ್ಕಾರಗಳು ರೈಲುಗಳು ಹೊರಡುವ ಸ್ಥಳಗಳಲ್ಲಿ ಆಪಾರ ಮತ್ತು ಕುಡಿಯುವ ನೀರು ಒದಗಿಸುತ್ತಿವೆ ಐಆರ್ಸಿಟಿಸಿ ಪಾಗೂ ರೈಲ್ವೆ ವಿಭಾಗಗಳು ಮಾರ್ಗ ಮಧ್ಯೆ ಉಜತ ಭೋಜನ ಹಾಗೂ ನೀರು ಮೂರೈಸುತ್ತಿವೆ

ಇತ್ತೀಚಿಗೆ ರೈಲು ಪ್ರಯಾಣದ ವೇಳೆ ಕೆಲವು ಸಾವು ಪ್ರಕರಣಗಳು ಸಂಭವಿಸಿರುವ ಒನ್ನೆಲೆಯಲ್ಲಿ ನೈಋತ್ತ ರೈಲ್ವೆ ವಲಯದ ಒರಿಯ ಅಧಿಕಾರಿ ನೈಯತ್ಯ ರೈಲ್ವೆಯ ಸಿಪಿಆರ್ಒ ಎಜಯಾ ಮನವಿ ಮಾಡಿದ್ದಾರೆ ದೇಶದ ಎಎಧ ರಾಜ್ಯಗಳಲ್ಲಿರುವ ವಲಸೆ ಕಾರ್ಮಿಕರನ್ನು ತಮ್ಮ ಊರುಗಳಿಗೆ ತಲುಪಿಸುವ ನಿಟ್ಟನಲ್ಲಿ ಭಾರತೀಯ ರೈಲ್ವೆ ಶ್ರಮಿಕ್ ರೈಲು ಸಂಚಾರ ಸೇವೆಯನ್ನು ಮುಂದುವರಿಸಿದೆ

ಅಂತಾರಾಷ್ಟೀಯ ವಿಮಾನ ಸೇವೆಗಳ ಮೇಲೆ ನಿಷೇಧ ಮುಂದುವರೆದಿದೆ

ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ಅಫ್ರಿಕಾ ಪಾಗೂ ಯೂರೋಪ್ನ ವಿವಿಧಡೆಗಳಲ್ಲಿ ನಿಲುಗಡೆಯಾಗಿರುವ ಭಾರತೀಯರನ್ನು ಕರೆತರಲು ಸರ್ಕಾರ ನೆರವು ನೀಡುತ್ತಿದೆ

ಮುಂದಿನ ದಿನಗಳಲ್ಲಿ ಇಂತಪ ಇನ್ನು ಹೆಚ್ಚಿನ ಪ್ರಯತ್ನಗಳನ್ನು ನಡೆಸಲಾಗುವುದು ಎಂದು ವಿದೇಶಾಂಗ ವ್ಯವಾರಗಳ ಸಚಿವಾಲಯದ ವಕ್ತಾರು ತಿಳಿಸಿದ್ದಾರೆ